ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆ ಪ್ರಗತಿಯಲ್ಲಿ ಸಭೆಯಲ್ಲಿ ಭಾಗವಹಿಸಲು ವ್ಲಾಡಿವೋಸ್ಚಾಕ್ಗೆ ಆಗಮಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಂತರ ಪೌರಾತ್ಯ ಆರ್ಥಿಕ ಶೃಂಗಸಭೆಯಲ್ಲಿಯೂ ಭಾಗಿ

ಹಣಕಾಸು ಅವ್ಯವಹಾರ ಪ್ರಕರಣದಲ್ಲಿ ಕರ್ನಾಟಕದ ಕಾಂಗ್ರೆಸ್ ನಾಯಕ ಡಿ

ಶಿವಕುಮಾರ್ ಅವರನ್ನು ಬಂಧಿಸಿದ ಜಾರಿ ನಿರ್ದೇಶನಾಲಯ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಿಯೋಗ ಮಣ್ವದ ಮಾತುಕತೆಯನ್ನು ಆರಂಭಿಸಿದ್ದಾರೆ ಉಭಯ ರಾಷ್ಟಗಳ ನಡುವೆ ಹಲವು ಒಪ್ಪಂದಗಳ ವಿನಿಮಯ ನಡೆಯಲಿದ್ದು ಈ ಕುರಿತಂತೆ ನಂತರ ಮಾಧ್ಯಮ ಹೇಳಿಕೆಗಳು ಬಿದುಗಡೆಯಾಗಲಿವೆ

ಪೌರಾತ್ಯ ರಷ್ಯಾ ಮತ್ತು ಬಾಹ್ಯಾಕಾಶ ಸಹಕಾರ ಹಾಗೂ ಹೈದ್ರೋಕಾರ್ಬನ್ನಲ್ಲಿ ಸಹಕಾರ ಕುರಿತ ನಕ್ಷೆಗಳ ದೂರದೃಷ್ಟಿ ದಾಖಲೆಗಳು ಈ ಸಂದರ್ಭದಲ್ಲಿ ಬಿದುಗಡೆಯಾಗಲಿವೆ ಮೇಕ್ ಇನ್ ಇಂಡಿಯಾದದಿ ರಕ್ಷಣಾ ಕ್ಷೇತ್ರದ ಬಿಡಿ ಭಾಗಗಳ ಉತ್ಪಾದನೆಗೆ ಜಂಟಿ ಸಹಯೋಗ ಕುರಿತ ಅಂತರ ಸರ್ಕಾರ ಒಪ್ಪಂದಕ್ಕೂ ಕೂಡ ಸಹಿ ಹಾಕುವ ನಿರೀಕ್ಷೆ ಇದೆ

ಇಂದು ಬೆಳಗ್ಗೆ ರಷ್ಯಾದ ವಾಲ್ಡಿವೋಸ್ವಾಕ್ ಸಮೀಪದಲ್ಲಿರುವ ವೆಜ್ಡಾ ಹಡಗು ನಿರ್ಮಾಣ ಘಟಕಕ್ಕೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ ನೀಡಿದರು ವೆಜ್ಡಾ ಹಡಗು ನಿರ್ಮಾಣ ಸಂಕೀರ್ಣ ರಷ್ಯಾದ ಅತೀ ಪೌರಾತ್ಯ ವಲಯದ ಕಾರ್ಯತಾಂತ್ರಿಕ ಪ್ರಾಮುಖ್ಯತೆಯ ಯೋಜನೆಯಾಗಿದೆ

ರಷ್ಯಾದ ಪೌರಾತ್ಯ ವಲಯದಲ್ಲಿ ವಜ್ರ ಹಾಗೂ ಕಲ್ಲಿದ್ದಲು ಗಣಿ ಅನಿಲ ಮತ್ತು ಹೈಡ್ರೊಕಾರ್ಬನ್ ಹಾಗೂ ಕೃಷಿಗೆ ಹೆಚ್ಚಿನ ಅವಕಾಶವಿರುವ ಹಿನ್ನೆಲೆಯಲ್ಲಿ ಭಾರತ ಆ ಭಾಗದ ಬಗ್ಗೆ ಆಸಕ್ತಿ ಹೊಂದಿದೆ ಎಂದು ರಷ್ಯಾದಲ್ಲಿರುವ ಭಾರತೀಯ ರಾಯಭಾರಿ ಡಿ

ವೆಂಕಟೇಶ್ವರ್ಮಾ ಹೇಳಿದ್ದಾರೆ ಈ ವಲಯದಲ್ಲಿ ಮಾನವ ಸಂಪನ್ಮೂಲ ರಫ್ತಿಗೆ ಇರುವ ಆದ್ಯತೆಗಳ ಬಗ್ಗೆ ಭಾರತ ನಿರೀಕ್ಷೆ ಹೊಂದಿದೆ ಎಂದು ಅವರು ಹೇಳಿದ್ದಾರೆ

ಫಾರ್ ಈಸ್ವ್ ವಸ್ತು ಪ್ರದರ್ಶನದಲ್ಲಿ ಭಾರತದಲ್ಲಿರುವ ಹೂಡಿಕೆ ಅವಕಾಶಗಳ ಕುರಿತಂತೆ ಮಾಹಿತಿ ಒದಗಿಸುವ ಭಾರತೀಯ ಮಳಿಗೆಗಳಿಗೆ ಅವರು ಭೇಟಿ ನೀಡಲಿದ್ದಾರೆ ನಾಳೆ ಪೌರಾತ್ಯ ಆರ್ಥಿಕ ಶೃಂಗಸಭೆಯ ಪ್ರಸ್ತಾವಿಕ ಅಧಿವೇಶನದಲ್ಲಿ ಭಾಷಣ ಮಾಡಲಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ಹಿರಿಯ ಕಾಂಗ್ರೆಸ್ ನಾಯಕ ಡಿ

ಶಿವಕುಮಾರ್ ಅವರನ್ನು ಜಾರಿ ನಿರ್ದೇಶನಾಲಯ ನಿನ್ನೆ ಬಂಧಿಸಿದೆ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕರೂ ಆದ ಡಿ

ಶಿವಕುಮಾರ್ ದೆಹಲಿಯ ಜಾರಿ ನಿರ್ದೇಶನಾಲಯದ ಕಚೇರಿಯಲ್ಲಿ ನಿನ್ಲೆ ಸತತ ನಾಲ್ಕನೇ ದಿನ ವಿಚಾರಣೆಗೆ ಹಾಜರಾದರು ಹಣ ವರ್ಗಾವಣೆ ತಡೆ ಕಾಯ್ದೆ ಅನುಸಾರ ಶಿವಕುಮಾರ್ ಅವರನ್ನು ನಿನ್ನೆ ರಾತ್ರಿ ಬಂಧಿಸಲಾಗಿದೆ ಬಂಧನದಲ್ಲಿ ವಿಚಾರಣೆ ನಡೆಸುವುದು ಅಗತ್ಯವಾದ್ದರಿಂದ ಶಿವಕುಮಾರ್ ಅವರನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ತಿಳಿಸಿದ್ದಾರೆ ತೆರಿಗೆ ವಂಚನೆ ಹಾಗೂ ಭಾರಿ ಮೊತ್ತದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಆದಾಯ ತೆರಿಗೆ ಇಲಾಖೆ ಕಳೆದ ವರ್ಷ ಬೆಂಗಳೂರಿನ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿ ಆರೋಪಪಟ್ಟಿ ಸಲ್ಲಿಸಿತ್ತು ಇದರ ಅನ್ವಯ ಜಾರಿ ನಿರ್ದೇಶನಾಲಯ ಶಿವಕುಮಾರ್ ವಿರುದ್ದ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಿಸಿದೆ

ಶಿವಕುಮಾರ್ ಮತ್ತು ಅವರ ಸಹಚರ ಎಸ್

ಶರ್ಮಾ ದಾಖಲೆ ಇಲ್ಲದ ಭಾರೀ ಮೊತ್ತದ ಹಣವನ್ನು ಹವಾಲಾ ಮೂಲಕ ವರ್ಗಾಯಿಸಿದ್ದಾರೆಂದು ಆದಾಯ ತೆರಿಗೆ ಇಲಾಖೆ ಆರೋಪಿಸಿದೆ

ರಾಷ್ಮೀಯ ಪೌರತ್ನ ನೋಂದಣೆ ಎನ್ಆರ್ಸಿ ಇಂದ ಹೊರಗುಳಿದ ವ್ಯಕ್ತಿಗಳು ಈ ನ್ಯಾಯಾಧೀಕರಣದ ಮೊರೆ ಹೋಗಬಹುದಾಗಿದೆ

ಎನ್ಆರ್ಸಿ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಸೇರಿಸದೇ ಇರುವ ಕುರಿತಂತೆ ಯಾವುದೇ ವ್ಯಕ್ತಿ ಅಥವಾ ಮಹಿಳೆ ವಿದೇಶಿಯರ ನ್ಯಾಯಾಧಿಕರಣಗಳಲ್ಲಿ ಪ್ರಶ್ನಿಸಬಹುದಾಗಿದೆ ತಿರಸ್ಕ ತವಾಗಿರುವ ಬಗ್ಗೆ ಸ್ವೀಕೃತಿ ಪತ್ರವನ್ನು ಪಡೆದ ಕೂಡಲೇ ಆ ವ್ಯಕ್ತಿ ನ್ಯಾಯಾಧಿಕರಣದ ಮೊರೆ ಹೋಗಬಹುದಾಗಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ಲ್ಯಾಂಡರ್ ವಿಕ್ರಮ್ ಚಂದ್ರನ ನೆಲ ಸ್ಪರ್ಶಿಸಿದ ನಂತರ ರೋವರ್ ಪ್ರಗ್ನಾನ್ ಲ್ಯಾಂಡರ್ನಿಂದ ಹೊರಬಂದು ಪೂರ್ವ ನಿಧರಿತ ಸಂಶೋಧನೆ ನಡೆಸಲಿದೆ ಕಳೆದ ಸೋಮವಾರ ಗೆಗನನೌಕೆಯಿಂದ ಲ್ಯಾಂಡರ್ ವಿಕ್ರಮ್ ಬೇರ್ಪಟ್ಟಿತ್ತು

ಸಿಖ್ ಯಾತ್ರಿಕರಿಗಾಗಿ ಕಾರಿಡಾರ್ ಕಾರ್ಯಾಚರಣೆಗೊಳಿಸಲು ಕರಡು ಒಪ್ಸಂದವನ್ನು ಅಂತಿಮಗೊಳಿಸುವ ಹಾಗೂ ಖರ್ತಾರ್ಪುರ್ ಕಾರಿಡಾರ್ ಕುರಿತು ಚರ್ಚಿಸಲು ಭಾರತ ಮತ್ತು ಪಾಕಿಸ್ತಾನ ಮೂರನೇ ಸುತ್ತಿನ ಮಾತುಕತೆಗಳನ್ನು ನಡೆಸಲಿವೆ ಈ ಸಭೆ ಅಮ್ಮತಸರದ ಅಟ್ಟಾರಿಯಲ್ಲಿ ಜಂಟಿ ಕಾರ್ಯದರ್ಶಿ ಮಟ್ಟದಲ್ಲಿ ನಡೆಯಲಿದೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಿದ್ದ ವಿಶೇಷ ಸ್ಲಾನಮಾನವನ್ನು ರದ್ಗುಗೊಳಿಸಿದ ನಂತರ ನಡೆಯುತ್ತಿರುವ ಎರಡನೇ ಸಭೆ ಇದಾಗಿದೆ ಪಾಕಿಸ್ತಾನದ ವಾಘಾದಲ್ಲಿ ಜುಲ್ಶೈನಲ್ಲಿ ನಡೆದ ಮೊದಲ ಜಂಟಿ ಕಾರ್ಯದರ್ಶಿ ಮಟ್ಟದ ಸಭೆಯಲ್ಲಿ ಪಾಕಿಸ್ತಾನದಲ್ಲಿರುವ ಖರ್ತಾರ್ಪುರ್ ಸಾಹಿಬ್ ಗುರುದ್ವಾರಕ್ಕೆ ಪ್ರತಿದಿನ ಐದು ಸಾವಿರ ಯಾತ್ರಿಗಳ ಭೇಟಿಗೆ ಅವಕಾಶ ನೀಡಲು ಸಮ್ಮತಿಸಲಾಯಿತು

ಜಮ್ಮು ಮತ್ತು ಕಾಶ್ಮೀರದ ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಹಣಕಾಸು ಆಯುಕ್ತ ಅಟಲ್ ದುಲ್ಲೊ ಈ ಮಾಹಿತಿ ನೀಡಿದ್ದಾರೆ

ಮಾಲ್ಡೀವ್ಸ್ನ ಮಾಲೆಯಲ್ಲಿ ನಿನ್ನೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾಲ್ಡೀವ್ ಸಂಸತ್ತಿನ ಸಭಾಧ್ಯಕ್ಷ ಮೊಹಮ್ಮದ್ ನಶೀದ್ ಅವರನ್ನು ಭೇಟಿ ಮಾಡಿದರು ಉಭಯ ದೇಶಗಳ ನಿಗದಿತ ಗುರಿಗಳನ್ನು ಒಟ್ಟಾಗಿ ಸಾಧಿಸುವ ಮಾರ್ಗಗಳ ಕುರಿತಂತೆ ಇಬ್ಬರೂ ನಾಯಕರು ಚರ್ಚಿಸಿದರು ಸಭೆಯ ನಂತರ ಟ್ಲೀಟ್ ಮಾಡಿರುವ ಸಚಿವ ಜ್ವೆಶಂಕರ್ ಎರಡೂ ರಾಷ್ಟ್ರಗಳ ನದುವಿನ ನಿಗದಿತ ಗುರಿಗಳನ್ನು ಒಟ್ಟಾಗಿ ತಲುಪುವ ಕುರಿತಂತೆ ಉತ್ಸುಕವಾಗಿರುವುದಾಗಿ ಹೇಳಿದ್ದಾರೆ ಭಾರತೀಯ ಸಾಗರ ಸಮ್ಮೇಳನದ ನಾಲ್ಕನೇ ಆವೃತ್ತಿಯಲ್ಲಿ ಪಾಲ್ಗೊಳ್ಳಲು ವಿದೇಶಾಂಗ ಸಚಿವ ಜೈಶಂಕರ್ ಮಾಲ್ಡೀವ್ಸ್ನಲ್ಲಿದ್ದಾರೆ

ಈ ಹಿನ್ನೆಲೆಯಲ್ಲಿ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಇಂದು ಅವರನ್ನು ಸ್ಮರಿಸಿದ್ದಾರೆ ಈ ಕುರಿತು ಟ್ಲೀಟ್ ಮಾಡಿರುವ ಓಂ ಬಿರ್ಲಾ ನವರೋಜಿ ಅವರು ಮಹಾನ್ ದೇಶಭಕ್ತರು ಆರ್ಥಿಕ ಚಿಂತಕರು ಹಾಗೂ ಭಾರತದ ಸಾಮಾಜಿಕ ರಾಜಕೀಯ ಸುಧಾರಕರಲ್ಲಿ ಪ್ರಮುಖರು ಎಂದು ಬಣ್ಣಿಸಿದ್ದಾರೆ ಅಮೆರಿಕ ಮುಕ್ತ ಟೆನಿಸ್ ಪಂದ್ನಾವಳಿಯಲ್ಲಿ ಐದು ಬಾರಿ ಚಾಂಪಿಯನ್ ರೋಜರ್ ಫೆಡರರ್ ನಿನ್ನೆ ಕ್ವಾರ್ಟರ್ ಫೈನಲ್ಪ್ ಪಂದ್ಯದಲ್ಲಿ ಗ್ರಿಗೋರ್ ಡಿಮಿಟ್ರೋವ್ ಅವರಿಂದ ಪರಾಭವಗೊಂಡು ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ